ನಿರ್ಬಂಧಿತ ಮತ್ತು ನಿಯೋಗಮಟ್ಟದ ಮಾತುಕತೆ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಷ್ಣಾ ಅಧ್ಯಕ್ಷ ವ್ಲಾಡಿಮಿರ್ ಪುಟನ್ ಅವರ ಸಮ್ಮುಖದಲ್ಲಿ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು ಭಾರತ ಮತ್ತು ರಷ್ಣಾ ನಡುವೆ ತೈಲ ಮತ್ತು ಅನಿಲ ಎಲ್ಎನ್ಜಿ ಮತ್ತು ಕೋಕಿಂಗ್ ಕೋಲ್ ವಲಯಗಳು ಸೇರಿದಂತೆ ನಾಲ್ಲು ಒಪ್ಪಂದಗಳು ವ್ಯಾಪಾರ ಮತ್ತು ಬಂಡವಾಳ ಹೂಡಿಕೆ ಕುರಿತು ಐದು ಮೂಲಸೌಕರ್ಯ ಕ್ಷೇತ್ರದಲ್ಲಿ ಎರಡು ರಕ್ಷಣಾ ಹಾಗೂ ಧ್ವನಿ ದೃಶ್ಯ ಉತ್ಪಾದನಾ ಕ್ಷೇತ್ರದಲ್ಲಿ ತಲಾ ಒಂದು ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು ಇದಾದ ನಂತರ ಉಭಯ ದೇಶಗಳ ನಾಯಕರು ಬಿಡುಗಡೆ ಮಾಡಿರುವ ಪ್ರತ್ಯೇಕ ಹೇಳಕೆಗಳಲ್ಲಿ ಶೃಂಗಮಟ್ಟದ ಮಾತುಕತೆಯ ಫಲಿತಾಂಶ ಕುರಿತಂತೆ ಸಂತೃಪ್ತಿ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಹೊಸ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರದೊಂದಿಗೆ ದ್ವಿಪಕ್ಷೀಯ ಸಂಬಂಧಗಳನ್ನು ವಿಸ್ತರಿಸಲು ಉಭಯ ದೇಶಗಳ ನಾಯಕರು ಸಮ್ಮತಿಸಿದ್ದಾರೆ ರಷ್ಯಾ ತಮ್ಮ ಅತ್ಯಂತ ವಿಶ್ವಾಸನೀಯ ಮತ್ತು ವಿಶೇಷ ಮಿತ್ರ ರಾಷ್ಟವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಣ್ಣಿಸಿದ್ದಾರೆ ಮತ್ತೊಂದೆಡೆ ವ್ಲಾಡಿಮಿರ್ ಪುಟಿನ್ ಉಭಯ ದೇಶಗಳ ನಡುವಿನ ಸಂಬಂಧಗಳು ಅತ್ಯಂತ ವಿಶಿಷ್ಟ ಹಾಗೂ ಪರಸ್ವರ ಲಾಭದಾಯಕವಾಗಿವೆ ಎಂದು ಹೇಳಿದ್ದಾರೆ ಜಂಟ ವಲಯದಲ್ಲಿ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ರಷ್ಯಾ ಮೂಲದ ಶಸ್ತಾಸ್ತಗಳ ಬಿಡಿಭಾಗಗಳ ಉತ್ಪಾದನೆ ಕುರಿತಂತೆ ರಕ್ಷಣಾ ಕ್ಷೇತ್ರದಲ್ಲಿ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ ಈ ಬಗ್ಗೆ ಹೇಳಿಕೆಯಲ್ಲಿ ಪ್ರತಿಕ್ರಿಯಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಈ ಒಪ್ಪಂದದ ಮೂಲಕ ಉಭಯ ದೇಶಗಳ ಖರೀದಿದಾರರು ಮತ್ತು ಮಾರಾಟದಾರರಿಂದ ಸಹ ಉತ್ವಾದಕರಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದು ಹೇಳಿದ್ದಾರೆ ಕಾಶ್ಮೀರದಲ್ಲಿ ಇಬ್ಬರು ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಭಯೋತ್ಪಾದಕರನ್ನು ಭಾರತೀಯ ಸೇನೆ ಬಂಧಿಸಿದೆ ಎಲ್ಇಟಿ ಜೊತೆಗೆ ಸಂಬಂಧ ಹೊಂದಿರುವ ಇವರಿಬ್ಬರೂ ಪಾಕಿಸ್ತಾನದ ಪ್ರಜೆಗಳಾಗಿದ್ದಾರೆ

ಎಲ್

ಧಿಲಾನ್ ಹೇಳಿದರು ಕಾಶ್ಮೀರ ಕಣಿವೆಯಲ್ಲಿ ಶಾಂತಿ ಭಂಗ ಉಂಟು ಮಾಡುವ ಉದ್ದೇಶದಿಂದ ಗರಿಷ್ಠ ಪ್ರಮಾಣದಲ್ಲಿ ಭಯೋತ್ಪಾದಕರನ್ನು ರಾಜ್ಯದೊಳಕ್ಕೆ ಕಳುಹಿಸಲು ಪಾಕಿಸ್ತಾನ ಪ್ರಯತ್ನಿಸುತ್ತಿದೆ ಎಂದು ಅವರು ಆರೋಪಿಸಿದರು

ಬಂಧಿತ ಭಯೋತ್ವಾದಕರು ಎಲ್ಇಟ ಜೊತೆಗೆ ತಮಗೆ ಇರುವ ಸಂಬಂಧವನ್ನು ವಿಚಾರಣೆ ಸಂದರ್ಭದಲ್ಲಿ ಒಪ್ಪಿಕೊಂಡಿರುವ ವಿಡಿಯೋವೊಂದನ್ನು ಸೇನೆ ಬಿಡುಗಡೆ ಮಾಡಿದೆ

ಜಿತೇಂದ್ರ ಸಿಂಗ್ ಹೇಳಿದ್ದಾರೆ

ಈಶಾನ್ವ ರಾಜ್ವಗಳಿಗೆ ಈ ಅನುಚ್ವೇಧದ ಅಡಿಯಲ್ಲಿ ವಿಶೇಷ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ತಮ್ನ ಸಚಿವಾಲಯದ ತಂಡವೊಂದು ನಾಳೆ ಜಮ್ಮ ಮತ್ತು ಕಾಶ್ಮೀರಕ್ಕೆ ಭೇಟ ನೀಡಲಿದೆ ಎಂದು ಸಚಿವರು ತಿಳಿಸಿದರು ಸುಧಾರಿತ ಎನ್ಆರ್ಸಿಯಲ್ಲಿ ಏನಾದರೂ ಲೋಪದೋಪಗಳಿದ್ದಲ್ಲಿ ಸರಿಪಡಿಸಲಾಗುವುದೆಂದು ಬಿಜೆಪಿ ಭರವಸೆ ನೀಡಿದೆ ಗುವಾಹಟಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ರಾಷ್ಷೀಯ ವಕ್ತಾರರಾದ ಮೀನಾಕ್ಷಿ ಲೇಖಿ ಸ್ಥಳೀಯ ಜನರ ಹಕ್ಕುಗಳನ್ನು ರಕ್ಷಿಸಲಾಗುವುದೆಂದು ಹೇಳಿದ್ದಾರೆ ಸ್ಟಳೀಯರ ಹಿತರಕ್ಷಣೆ ಕಾಪಾಡಲು ಅಗತ್ತವಿರುವ ಕ್ರಮಗಳನ್ನು ಕೇಂದ್ರ ಸರ್ಕಾರ ಕೈಗೊಳ್ಳಲಿದೆ ಎಂದು ಅವರು ತಿಳಿಬಿದರು

ಈ ಸಂಬಂಧ ಸರಣಿ ಟ್ವೀಟ್ಗಳಲ್ಲಿ ಗೃಹ ಸಚಿವಾಲಯ ವಕ್ತಾರರು ಸ್ಪಷ್ಟೀಕರಣ ನೀಡಿದ್ದು ವಿದೇತಾಂಗ ವ್ಯವಹಾರಗಳ ಸಚಿವಾಲಯದಿಂದ ಅನುಮತಿ ಪಡೆದಿರುವ ಯಾವುದೇ ಪತ್ರಕರ್ತರು ವಿದೇಶದವರಾಗಿರಲಿ ಅಥವಾ ಭಾರತೀಯ ಮೂಲದವರಾಗಿರಲಿ ಅಸ್ಸಾಂಗೆ ಭೇಟಿ ನೀಡಲು ಅವಕಾಶವಿರುತ್ತದೆ ಎಂದು ಸ್ವಷ್ಷಪಡಿಸಿದ್ದಾರೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಅನುಮತಿ ನೀಡುವ ಮುನ್ನ ಆಂತರಿಕವಾಗಿ ಗೃಹ ಸಚಿವಾಲಯದೊಂದಿಗೆ ಸಮಾಲೋಚನೆ ನಡೆಸಿರುತ್ತದೆ ಅಸ್ಲಾಂನಲ್ಲಿ ಯಾವುದೇ ನಿರ್ಬಂಧಿತ ಪ್ರದೇಶ ಅಥವಾ ರಕ್ಷಿತ ಪ್ರದೇಶದ ಇಲ್ಲದಿರುವುದರಿಂದ ವಿದೇಶಿ ಪ್ರತ್ರಕರ್ತರಿಗೆ ವಿಶೇಷ ಅನುಮತಿಯ ಅಗತ್ಯವಿರುವುದಿಲ್ಲ ಎಂದು ವಕ್ತಾರರು ತಿಳಿಸಿದ್ದಾರೆ ಮುಂಬೈ ಹಾಗೂ ಅದಕ್ಕೆ ಹೊಂದಿಕೊಂಡಿರುವ ಥಾಣೆ ಪಲ್ಗಾರ್ ನವಿಮುಂಬೈ ರಾಯಗಢ್ ಪ್ರದೇಶಗಳಲ್ಲಿ ಇಂದು ಬೆಳಗ್ಗೆಯಿಂದಲೇ ಭಾರಿ ಮಳೆ ಸುರಿಯುತ್ತಿದೆ ನಿನ್ನೆ ಇಡೀ ದಿನ ಮುಂಬೈ ನಗರ ಮತ್ತು ಅದರ ಉಪನಗರಗಳಲ್ಲಿ ಹಗುರದಿಂದ ಕೂಡಿದ ಭಾರಿ ಮಳೆಯಾಗಿತ್ತು ಭಾರತೀಯ ಹವಾಮಾನ ಇಲಾಖೆ ಮುಂಬೈ ಥಾಣೆ ಪಲ್ಗಾರ್ ಮತ್ತು ರಾಯಗಢ್ ಪ್ರದೇಶಗಳಲ್ಲಿ ಭಾರಿ ಮಳೆಯಾಗುವ ಮುನ್ನೆಚ್ಚರಿಕೆ ನೀಡಿದೆ ಸತತ ಮಳೆಯಿಂದಾಗಿ ಮುಂಬೈ ಮತ್ತು ಅದರ ನೆರೆ ಹೊರೆಯ ಪ್ರದೇಶಗಳಲ್ಲಿನ ತಗ್ಗು ಪ್ರದೇಶಗಳು ಜಲಾವೃತವಾಗಿದೆ ವಾಹನ ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಗಿದೆ ಸೆಂಟ್ರಲ್ ಪಶ್ಚಿಮ ಹಾಗೂ ಬಂದರು ಮಾರ್ಗದ ಎಲ್ಲ ಮೂರು ರೈಲ್ವೆ ಮಾರ್ಗಗಳಲ್ಲಿ ಉಪನಗರ ರೈಲು ಸೇವೆಗಳಗೆ ತೊಂದರೆಯುಂಟಾಗಿದೆ

ಕೆ ಶಿವಕುಮಾರ್ ಅವರನ್ನು ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಇಂದು ನವದೆಹಲಿಯ ರೋಸ್ ಅವಿನ್ಯೂ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆ ವಿಚಾರಣೆಗೆ ಹಾಜರುಪಡಿಸಿದ್ದ ಸಂದರ್ಭದಲ್ಲಿ ನ್ಯಾಯಾಲಯ ಈ ತೀರ್ಮ ನೀಡಿದೆ ಡಿಕೆ ಶಿವಕುಮಾರ್ ಪರ ಸುಪ್ರೀಂಕೋರ್ಟ್ ವಕೀಲ ಅಭಿಷೇಕ್ ಮನು ಸಿಂಫ್ಟಿ ವಾದ ಮಂಡಿಸಿದರೆ ಜಾರಿ ನಿರ್ದೇಶನಾಲಯದ ಪರವಾಗಿ ಹೆಚ್ಚುವರಿ ಸಾಲಿಸಿಟರಿ ಜನರಲ್ ಕೆ

ನಟರಾಜ್ ಪ್ರತಿವಾದ ಮಾಡಿದರು

ನಾಲ್ತು ದಿನಗಳ ವಿಚಾರಣೆ ಬಳಿಕ ನಿನ್ನೆ ರಾತ್ರಿ ಡಿ

ಶಿವಕುಮಾರ್ ಅವರನ್ನು ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಬಂಧಿಸಿದ್ದರು ನಂತರ ರಾಮ ಮನೋಹರ್ ಲೋಹಿಯಾ ಆಸ್ವತ್ರೆಯಲ್ಲಿ ಆರೋಗ್ನ ತಪಾಸಣೆ ನಡೆಸಲಾಗಿತ್ತು ಈಶಾನ್ಯ ವಲಯದ ಅಭಿವೃದ್ದಿ ಸಚಿವಾಲಯದ ಉನ್ನತಮಟ್ಟದ ತಂಡವೊಂದು ನಾಳೆ ಜಮ್ನು ಮತ್ತು ಕಾಶ್ನೀರಕ್ಷೆ ಭೇಟ ನೀಡಲಿದೆ ಜಮ್ನು ಮತ್ತು ಕಾಶ್ಮೀರದಲ್ಲಿ ಅನುಷ್ಠಾನಗೊಳಿಸಬಹುದಾದ ಹೊಸ ಸುಧಾರಣಾ ತ್ರಮಗಳು ಮತ್ತು ಅತ್ಟುತ್ತಮ ವಿಧಾನಗಳ ಕುರಿತು ಪರಿಶೀಲನೆ ನಡೆಸುವುದು ಈ ಭೇಟಿಯ ಉದ್ಗೇಶವಾಗಿದೆ ಈಶಾನ್ಹ ವಲಯದ ಅಭಿವೃದ್ದಿ ಬಾತೆಯ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಅಧ್ಯಕ್ಷತೆಯಲ್ಲಿ ಅಧಿಕಾರಿಗಳೊಂದಿಗೆ ನಡೆದ ಇತ್ತೀಚಿನ ಸಭೆಯಲ್ಲಿ ವಿವಿಧ ವಿಷಯಗಳು ಮತ್ತು ಅಭಿವೃದ್ಧಿ ಸಂಬಂಧಿತ ವಿಷಯಗಳನ್ನು ಚರ್ಚಿಸಲಾಗಿತ್ತು ಎಂದು ಅಧಿಕೃತ ಪ್ರಕಟಣೆ ಹೇಳಿದೆ ಭೇಟಿಯ ಪ್ರಮುಖ ಕ್ಷೇತ್ರಗಳಲ್ಲಿ ಮಹಿಳಾ ಸಬಲೀಕರಣಕ್ಕೆ ಒತ್ತು ನೀಡುವುದು ಮತ್ತು ಸಮುದಾಯ ಆಧಾರಿತ ಪುನಶ್ಚೇತನ ಕಾರ್ಯಕ್ರಮ ಪರಿಸರ ಸ್ನೇಹಿ ಪ್ರವಾಸೋದ್ಯಮ ಮತ್ತು ಬಿದಿರು ಆಧಾರಿತ ಕಾಟೆಜ್ಗಳ ನಿರ್ಮಾಣಕ್ಕೆ ಒತ್ತು ನೀಡಿ ಸುಸ್ಹಿರ ಜೀವನೋಪಾಯಕ್ಕೆ ಅವಕಾಶ ಕಲ್ಪಿಸಿಕೊಡುವುದೂ ಸೇರಿದೆ ಅಷ್ಷೇ ಅಲ್ಲದೆ ಈಶಾನ್ಯ ಹಾಗೂ ಜಮ್ನು ಮತ್ತು ಕಾಶ್ನೀರದ ರೈತರು ಮತ್ತು ಕುಶಲಕರ್ಮಿಗಳ ಪ್ರದರ್ಶನ ವಿನಿಮಯ ಕಾರ್ಯಕ್ರಮಗಳು ಸ್ಥಳೀಯ ಉತ್ಪನ್ನಗಳಿಗೆ ಉತ್ತೇಜನಾತ್ಮಕ ಶೋ ರೂಂಗಳ ಆರಂಭ ಸಮುದಾಯ ಆಧಾರಿತ ಪ್ರಾಕೃತಿಕ ಸಂಪನ್ಮೂಲ ನಿರ್ವಹಣೆ ಮತ್ತು ಸಾಂಸ್ಟತಿಕ ಕಾರ್ಯಕ್ರಮಗಳ ವಿನಿಮಯಗಳತ್ತ ಗಮನಹರಿಸುವುದು ಸೇರಿದೆ ಕರ್ತಾರ್ಮರ್ ಸಾಹಿಬ್ ಕಾರಿಡಾರ್ಗೆ ಭೇಟ ನೀಡುವ ಭಾರತೀಯ ಯಾತ್ರಾರ್ಥಿಗಳಿಗೆ ವೀಸಾ ಮುಕ್ತ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸಲು ಭಾರತ ಮತ್ತು ಪಾಕಿಸ್ತಾನ ಇಂದು ಸಮ್ಮತಿಸಿವೆ ಅಮೃತಸರದ ಅಟ್ಟಾರಿಯಲ್ಲಿಂದು ನಡೆದ ಕರ್ತಾರ್ ಸಾಹಿಬ್ ಕಾರಿಡಾರ್ ಕಾರ್ಯಾಚರಣೆಗೆ ಸಂಬಂಧಿಸಿದಂತೆ ಮಾರ್ಗೋಪಾಯಗಳನ್ನು ಅಂತಿಮಗೊಳಿಸಲು ಉಭಯ ದೇಶಗಳ ನಡುವೆ ನಡೆದ ಮೂರನೇ ಸುತ್ತಿನ ಮಾತುಕತೆಯಲ್ಲಿ ಈ ಒಪ್ಪಂದಕ್ಕೆ ಬರಲಾಗಿದೆ ಭಾರತದ ವಿದೇಶಾಂಗ ವ್ವವಹಾರಗಳ ಸಚಿವಾಲಯದ ಜಂಟ ನಿರ್ದೇಶಕರ ನೇತೃತ್ವದ ನಿಯೋಗ ಪಾಕಿಸ್ತಾನದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಮಹಾನಿರ್ದೇಶಕರ ನೇತೃತ್ವದ ನಿಯೋಗದೊಂದಿಗೆ ನಡೆಸಿದ ವಿಸ್ತತ ಚರ್ಚೆಯಲ್ಲಿ ಈ ಕುರಿತು ಒಪ್ಪಂದ ಮಾಡಿಕೊಳ್ಳಲಾಗಿದೆ ಓಸಿಐ ಕಾರ್ಡ್ ಹೊಂದಿರುವ ಭಾರತೀಯ ಮೂಲದ ವ್ಯಕ್ತಿಗಳು ಈ ಕಾರಿಡಾರ್ ಅನ್ನು ಬಳಸಿಕೊಂಡು ಪವಿತ್ರ ಗುರುದ್ದಾರ ಕರ್ತಾರ್ಪುರ್ ಸಾಹಿಬ್ಗೆ ಭೇಟ ನೀಡಲು ಉಭಯ ದೇಶಗಳು ಸಹಮತ ವ್ಯಕ್ತಪಡಿಸಿವೆ ಪ್ರತಿದಿನ ಐದು ಸಾವಿರ ಯಾತ್ರಿಗಳ ಭೇಟಿಗೆ ಅವಕಾಶ ನೀಡಲು ಸಮ್ನತಿಸಲಾಯಿತು ವಿಶೇಷ ಸಂದರ್ಭಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಲೆಯ ಯಾತ್ರಾರ್ಥಿಗಳು ಇಲ್ಲಿಗೆ ಭೇಟಿ ನೀಡಬಹುದಾಗಿದೆ

ಸರ್ಕಾರ ತಿದ್ದುಪಡಿ ಮಾಡಲಾದ ಭಯೋತ್ಪಾದಕ ಕಾನೂನಿನ ಅಡಿಯಲ್ಲಿ ಇವರುಗಳನ್ನು ವ್ಹಿಕಿಗತವಾಗಿ ಭಯೋತ್ಪಾದಕರೆಂದು ಘೋಷಿಸಲಾಗಿದೆ ಇವರೆಲ್ಲರೂ ಭಯೋತ್ವಾದಕ ಚಟುವಟಕೆಗಳಲ್ಲಿ ಭಾಗಿಯಾಗಿದ್ದರು ಎಂದು ಗೃಹ ಸಚಿವಾಲಯ ಹೊರಡಿಸಿರುವ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ ಹೊಸ ಭಯೋತ್ವಾದನಾ ಕಾನೂನಿನಡಿಯಲ್ಲಿ ಇದೇ ಮೊದಲ ಬಾರಿಗೆ ಭಾರತಕ್ಕೆ ಬೇಕಾಗಿರುವ ಈ ವ್ಯಕ್ತಿಗಳನ್ನು ಭಯೋತ್ವಾದಕರೆಂದು ಘೋಷಿಸಲಾಗಿದೆ ಎಂದು ನಮ್ನ ಪ್ರತಿನಿಧಿ ವರದಿ ಮಾಡಿದ್ದಾರೆ